ನಿನ್ನೆ ಕರೆಯಲಾಗಿದ್ದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅಶೋಕ್ ಗೆಹ್ಲೋಟ್ ನೇತೃತ್ವ ಸರ್ಕಾರವನ್ನು ಬೆಂಬಲಿಸಿ ನಿರ್ಣಯ ಅಂಗೀಕರಿಸಲಾಗಿತ್ತು ರಾಜಸ್ತಾನ ಸರ್ಕಾರದಲ್ಲಿ ಉಂಟಾಗಿರುವ ಭಿನ್ನಾಭಿಪ್ರಾಯಗಳ ನಡುವೆಯೇ ನಿನ್ನೆ ಮಧ್ಯಾಷ್ನ ಜೈಪುರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಸಲಾಗಿತ್ತು ಉಪಮುಖ್ಯಮಂತ್ರಿ ಸಚಿನ್ ಪೈಲೆಟ್ ಬಹಿರಂಗ ಬಂಡಾಯ ಫೋಷಿಸಿದ ನಂತರ ಅೋಕ್ ಗೆಹ್ಲೋಟ್ ನೇತೃತ್ವದ ರಾಜ್ಯ ಸರ್ಕಾರ ತೀವ್ರ ಬಿಕ್ಕಟ್ಟು ಎದುರಿಸುತ್ತಿದೆ

ಕಾಂಗ್ರೆಸ್ ಶಾಸಕರೊಂದಿಗೆ ಸಿಪಿಐಎಂ ಭಾರತೀಯ ಟ್ರೈಬಲ್ ಪಕ್ಷ ಹಾಗೂ ಆರ್ಎಲ್ಡಿಯ ಶಾಸಕರೂ ಸಭೆಯಲ್ಲಿ ಪಾರ್ಗೊಂಡಿದ್ದರು

ಪಕ್ಷದ ಅಧ್ಯಕ್ಷ ಹಮೇಶ್ ಬಾಯ್ ವಾಸವಾ ಒಂದೊಮ್ಮೆ ವಿಧಾನಸಭೆಯಳ್ಲಿ ಬಲಾಬಲ ನಡೆದರೆ ತನ್ನ ಇಬ್ಬರೂ ಶಾಸಕರು ಕಾಂಗ್ರೆಸ್ ಅಥವಾ ಬಿಜೆಪಿಯನ್ನು ಬೆಂಬಲಿಸುವುದಿಲ್ಲ ಎಂದು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ ಒಂದೊಮ್ಮೆ ಪಕ್ಷದ ವಿಪ್ ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಇಬ್ಬರೂ ಶಾಸಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತ ಹೊಂದಿದ್ದು

ಇದಕ್ಕೂ ಮುನ್ನ

ಈ ನಡುವೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸತೀಶ್ ಪುನಿಯಾ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜ್ಯದ ಎಲ್ಲ ಬೆಳವಣಿಗೆಗಳನ್ನು ಪಕ್ಷ ನಿಕಟವಾಗಿ ಗಮನಿಸುತ್ತಿದೆ ಪಕ್ಷದ ಉನ್ನತ ನಾಯಕತ್ವ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಲಿದೆ ಎಂದು ಹೇಳಿದ್ದಾರೆ

ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿ ಎರಡನೇ ಹಂತದ ಸೇನೆ ಹಿಂದೆ ಸರಿಯುವ ಕುರಿತು ಮಾತುಕತೆಯಲ್ಲಿ ಹೆಚ್ಚಿನ ಲಕ್ಷ್ಯ ವಹಿಸಲಾಗುವುದು ಎಂದು ಸೇನಾ ಮೂಲಗಳು ಹೇಳಿವೆ ಸೇನಾ ಕಮಾಂಡರ್ಗಳ ಸಭೆ ಹಿನ್ನೆಲೆಯಲ್ಲಿ ಅನುಸರಣ ಕಾರ್ಯಗಳು ಪ್ರಗತಿಯಲ್ಲಿವೆ ಎಂದು ನಮ್ಮ ಆಕಾಶವಾಣಿ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಒಪ್ಪಂದದಂತೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಗಾಲ್ವಾನ್ ಕಣಿವೆ ಗೋಗ್ರಾ ಹಾಗೂ ಹಾಟ್ಸ್ಟಿಂಗ್ಸ್ ಪ್ರದೇಶಗಳಿಂದ ಎರಡು ಕಿಲೋ ಮೀಟರ್ ಈಗಾಗಲೇ ಹಿಂದೆ ಸರಿದಿವೆ ಭಾರತೀಯ ನಿಯೋಗದ ನೇತೃತ್ವವನ್ನು ಲೆಫ್ಟೆನೆಂಟ್ ಜನರಲ್ ಪರೀಂದರ್ ಸಿಂಗ್ ಹಾಗೂ ಚೀನಾದ ಕಮಾಂಡರ್ ಮೇಜರ್ ಜನರಲ್ ಲೀವ್ ಲಿನ್ ಚೈನಾ ನಿಯೋಗ ನೇತೃತ್ವ ವಹಿಸಲಿದ್ದಾರೆ ದಕ್ಷಿಣ ಚೀನಾ ಸಮುದ್ರ ಪ್ರದೇಶದ ಬಹುತೇಕ ಕಡಲಾಚೆಯ ಸಂಪನ್ನೂಲಗಳು ತನಗೆ ಸೇರಿದ್ದು ಎಂಬ ಚೀನಾದ ವಾದವನ್ನು ಅಮೆರಿಕ ಅಧಿಕೃತವಾಗಿ ತಳ್ಳಿಹಾಕಿದೆ ದಕ್ಷಿಣ ಚೀನಾ ಸಮುದ್ರ ಪ್ರದೇಶದ ಮೇಲೆ ಬೆದರಿಕೆಯೊಡ್ಸುವ ಮೂಲಕ ಚೀನಾ ನಿಯಂತ್ರಿಸಲು ಯತ್ರಿಸುತ್ತಿರುವುದು ಸಂಪೂರ್ಣ ಅಕ್ರಮ ಎಂದು ಹೇಳಿದೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ತಿ ಮ್ಲೆಕ್ ಪಾಂಪಿಯೋ ಈ ಸಂಬಂಧ ಹೇಳಿಕೆಯೊಂದನ್ನು ನೀಡಿದ್ದು

ದಕ್ಷಿಣ ಚೀನಾ ಸಮುದ್ರ ಪ್ರದೇಶದ ಕರಾವಳಿಯಲ್ಲಿರುವ ಅಗ್ನೇಯ ದೇಶಗಳ ಸಾರ್ವಭೌಮತ್ತಕ್ಷೆ ಚೀನಾ ಬೆದರಿಕೆಯೊಡ್ಡುವ ಮೂಲಕ ಅವುಗಳ ಹಕ್ತುಗಳನ್ನು ಕಡೆಗಣಿಸಲಾಗುತ್ತಿದೆ ಎಂದು ತಿಳಿಸಿದೆ ಕರ್ನಾಟಕದಲ್ಲಿ ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಗಳ ಫಲಿತಾಂಶ ಇಂದು ಪ್ರಕಟವಾಗಿದೆ

ಸುರೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದರು ಕಲಾವಿಭಾಗದಲ್ಲಿ ಶೇ

ಅಸ್ಲಾಂನಲ್ಲಿ ಬ್ರಹ್ಮಪುತ್ರಾ ಸೇರಿದಂತೆ ಎಲ್ಲ ಪ್ರಮುಖ ನದಿಗಳು ಉಕ್ಕಿ ಪರಿಯುತ್ತಿದ್ದು ರಾಜ್ಯದ ಪ್ರಮುಖ ರಸ್ತೆಗಳು ಸೇರಿದಂತೆ ಮೂಲಸೌಕರ್ಯ ವ್ಲವಸ್ಥೆಗಳಿಗೆ ಭಾರಿ ನಷ್ಟ ಉಂಟಾಗಿದೆ ಸಾವಿರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿದ್ದ ಬೆಳೆ ಪ್ರವಾಹ ನೀರಿನಿಂದ ಕೊಚ್ಚಿಕೊಂಡು ಹೋಗಿದೆ

ಮುಖ್ಯಮಂತ್ರಿ ಸರ್ಬಾನಂದ ಸೋಸೋವಾಲ್ ಕೇಂದ್ರ ಸಚಿವ ರಾಮೇಶ್ವರ್ ಥೇಲಿ ಮತ್ತು ಜಲಸಂಪನ್ನೂಲ ಸಚಿವ ಕೇಶವ್ ಮಹಂತಾ ಪ್ರವಾಹದಿಂದ ತೀವ್ರ ಸಂಕಷ್ಲಕ್ಷೆ ಒಳಗಾಗಿರುವ ಜೋನಾಯ್ ಗ್ರಾಮಕ್ಕೆ ಇಂದು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ

ಸೋಂಕು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವ ವಿಷಯದಲ್ಲಿಅನೇಕ ರಾಷ್ಷಗಳು ತಪ್ಪು ದಾರಿಯಲ್ಲಿ ಸಾಗಿವೆ ಜನರು ಕೂಡ ಈ ಸೋಂಕಿನ ಅಪಾಯವನ್ನು ಕಡೆಗಣಿಸುತ್ತಿದ್ದಾರೆ ಇದರಿಂದ ಅಪಾಯದ ಕತ್ತಿ ಇನ್ನಷ್ಟು ಹರಿತಗೊಳ್ಳುತ್ತಿದೆ

ಆಗಾಗ ಕೈ ತೊಳೆಯುವುದು ಮರೆಯಬಾರದು ಕೆಮ್ಮು ಜ್ಞರದಂತಹ ಸೋಂಕು ಲಕ್ಷಣಗಳು ಇರುವವರು ಜನರ ನಡುವೆ ಓಡಾಡದೇ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಉಳಿಯಬೇಕು ಸರಕಾರಗಳು ಕೂಡ ಅಗತ್ಯ ವೈದ್ಯಕೀಯ ಶುಶ್ರೂಷೆಯನ್ನು ತ್ವರಿತವಾಗಿ ಅಚ್ಚುಕಟ್ಟುಗೊಳಿಸಬೇಕು